ರಾಜಭವನದಲ್ಲಿ ರಾಜ್ಯಪಾಲ ಭಗತ್ಸಿಂಗ್ ಕೊಶಿಯಾನಿ ಅವರನ್ನು ಇಂದು ಭೇಟಿ ಮಾಡಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದರು ಪ್ರಸ್ತುತ ವಿಧಾನಸಭೆಯ ಅವಧಿ ನಾಳೆಗೆ ಮುಕ್ತಾಯವಾಗಲಿದೆ

ಅತಿ ದೊಡ್ಡ ಪಕ್ಷವಾಗಿರುವ ಬಿಜೆಪಿ ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟದೆ ಆದರೆ ಶಿವಸೇನೆ ಮುಖ್ಣಮಂತ್ರಿ ಹುದ್ದೆಯನ್ನು ಸಮಾನ ಹಂಚಿಕೆ ಮಾಡುವಂತೆ ಒತ್ತಡ ಹೇರಿದೆ

ಬಳಿಕ ಸುಲ್ತಾನ್ಮರ್ ಲೋದಿಯಲ್ಲಿರುವ ಬೆರ್ಸಾಹಿಬ್ ಗುರುದ್ವಾರದಲ್ಲಿ ಅವರು ನಮನ ಸಲ್ಲಿಸಲಿದ್ದಾರೆ ಇದಾದ ನಂತರ ದೇರಾಬಾಬಾ ನಾಯಕ್ನಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ ಪಾಕಿಸ್ತಾನದಲ್ಲಿರುವ ಕರ್ತಾರ್ಮರ ಸಾಹಿಬ್ ಗುರುದ್ವಾರಕ್ಕೆ ಭಾರತದ ಯಾತ್ರಾರ್ಥಿಗಳು ಭೇಟ ನೀಡಲು ಈ ಕಾರಿಡಾರ್ ಸಹಕಾರಿಯಾಗಲಿದೆ

ಭಾರತದ ಮೂಲಕ ದರ್ಬಾರ್ ಸಾಹಿಬ್ ಕರ್ತಾಮರ್ಗೆ ಭೇಟಿ ನೀಡಲು ಹಾಗೂ ಬೆರಾ ಬಾಬಾ ನಾಯಕ್ ಬಳಿ ಅಭಿವೃದ್ದಿ ಮಾಡಲು ಕೇಂದ್ರ ಸರ್ಕಾರ ಮುಂದಾಗಿದೆ ಪಂಜಾಬ್ನ ಸುಲ್ತಾಪುರ್ ಲೋಧಿಯಲ್ಲಿರುವ ಸಿಖ್ ಸಂಸ್ಥಾಪಕ ಗುರುನಾನಕ್ ದೇವ್ಜಿ ಅವರ ಕುರಿತಾದ ಪ್ರದರ್ಶನವನ್ನು ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವ ಪ್ರಕಾಶ್ ಜಾವಡೇಕರ್ ಹಾಗೂ ಆಹಾರ ಸಂಸ್ಕರಣೆ ಸಚಿವೆ ಹರ್ ಸಿಮ್ರತ್ ಕೌರ್ ಬಾದಲ್ ಇಂದು ಉದ್ವಾಟಿಸಿದರು

ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಈ ಪ್ರದರ್ಶನ ಹಮ್ಮಿಕೊಂಡಿದೆ

ದೆಹಲಿಯಲ್ಲಿಂದು ಅನಧಿಕೃತ ಕಾಲೋನಿಗಳ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಸದಸ್ಯರೊಂದಿಗೆ ಸಂವಾದ ನಡೆಸಿದ ಅವರು ಪ್ರಧಾನಮಂತ್ರಿ ಉದಯ್ ಯೋಜನೆಯಡಿ ಅನಧಿಕೃತ ಕಾಲೋನಿಗಳಲ್ಲಿ ವಾಸಿಸುತ್ತಿರುವ ಜನರಿಗೆ ಹಕ್ಕುಪತ್ರ ನೀಡುವ ಸಂಬಂಧ ಎಲ್ಲ ಕ್ರಮಗಳನ್ನು ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ ಸಬ್ ಕಾ ಸಾತ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಕೇಂದ್ರ ಸರ್ಕಾರದ ಮೂಲ ಧ್ಲೇಯವಾಗಿದ್ದು ಎಲ್ಲರ ಹಿತರಕ್ಷಣೆಗೂ ಕ್ರಮ ಕೈಗೊಳ್ಳಲಾಗುವುದು ಯಾರಿಗೂ ತಾರತಮ್ಲವಾಗಲು ಅವಕಾಶ ನೀಡುವುದಿಲ್ಲ ಅನಧಿಕೃತ ಕಾಲೋನಿಗಳಲ್ಲಿ ವಾಸಿಸುತ್ತಿರುವ ಜನರಲ್ಲಿ ಮನೆ ಮಾಡಿರುವ ಅಭದ್ರತೆಯ ವಾತಾವರಣವನ್ನು ದೂರ ಮಾಡುವುದಾಗಿ ಅವರು ತಿಳಿಬಿದ್ದಾರೆ ಈ ಸಂಬಂಧ ಸಂಸತ್ನಲ್ಲಿ ಕಾನೂನು ತರಲು ಕೇಂದ್ರ ಸರ್ಕಾರ ಮುಂದಾಗಿದೆ ಎಂದು ಹೇಳಿದರು

ಅಯೋಧ್ಲೆ ಭೂ ವಿವಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ತೀರ್ಪನ್ನು ಎಲ್ಲರೂ ಗೌರವಿಸುವುದರ ಜೊತೆಗೆ ಅದನ್ನು ಸಕಾರಾತ್ನಕವಾಗಿ ತೆಗೆದುಕೊಳ್ಳುವಂತೆ ಕೇಂದ್ರ ಸಚಿವ ಮುಕಾರ ಅಬ್ಲಾಸ್ ನಖ್ನಿ ಮನವಿ ಮಾಡಿದ್ದಾರೆ ಸಮಾಜದ ಎಲ್ಲ ವರ್ಗದ ಜನರು ಅಯೋಧ್ಯೆ ತೀರ್ಪನ್ನು ಸ್ವಾಗತಿಸಬೇಕು ಎಂದು ತಿಳಿಸಿದ್ದಾರೆ ಕೊಚ್ಚಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಸುಪ್ರೀಂ ಕೋರ್ಟ್ನ ತೀರ್ಪಿನ ವಿಚಾರವನ್ನು ಯಾರು ವಿಜೃಂಭಿಸುವ ಅಗತ್ಯವಿಲ್ಲ ಶಾಂತಿ ಸುವ್ಯವಸ್ಠೆಯನ್ನು ಕಾಪಾಡಲು ಎಲ್ಲರೂ ಒತ್ತು ನೀಡಬೇಕು ಎಂದು ಹೇಳಿದ್ದಾರೆ ದೇಶದ ಎಲ್ಲ ಸಮುದಾಯದ ಜನರು ಪಕ್ಷಾತೀತವಾಗಿ ಅಯೋಧ್ಯೆ ತೀರ್ಪನ್ನು ಗೌರವಿಸಬೇಕಾಗುತ್ತದೆ ಎಂದು ತಿಳಿಸಿದರು ಇದಕ್ಕೂ ಮುನ್ನ ದಕ್ಷಿಣ ಭಾರತೀಯ ಮುತಾವಲ್ಲಿ ಸಮ್ಮೇಳನವನ್ನು ಸಚಿವ ಮುಕ್ತಾರ್ ಅಬ್ಲಾಸ್ ನಖ್ವಿ ಉದ್ವಾಟಿಸಿದರು ಬಳಿಕ ಕೇಂದ್ರೀಯ ವಕ್ಪ್ ಮಂಡಳಿಯ ಸಭೆಯಲ್ಲಿ ಅವರು ಭಾಗವಹಿಸಿದ್ದರು ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾಗಾಂಧಿ ಮಾಜಿ ಅಧ್ಯಕ್ಷ ರಾಹುಲ್ಗಾಂಧಿ ಹಾಗೂ ಅವರ ಸಹೋದರಿ ಪ್ರಿಯಾಂಕಾ ವಾದ್ರಾ ಅವರಿಗೆ ನೀಡಿದ್ದ ವಿಶೇಷ ರಕ್ಷಣಾ ಪಡೆ ಎಸ್ಪಿಜಿ ಭದ್ರತೆಯನ್ನು ವಾಪಸ್ಸು ಪಡೆಯಲಾಗಿದೆ ಅವರಿಗೆ ಜೆಡ್ಪ್ಲಸ್ ಭದ್ರತೆಯನ್ನು ಮುಂದುವರಿಸಲಾಗಿದೆ ಮಾಜಿ ಪ್ರಧಾನಿ ದಿವಂಗತ ರಾಜೀವ್ಗಾಂಧಿ ಕುಟುಂಬಕ್ಕೆ ನೀಡಲಾಗಿದ್ದ ಎಸ್ಪಿಜಿ ಭದ್ರತೆ ಕುರಿತು ಪರಿಶೀಲಿಸಿದ ನಂತರ ಈ ನಿರ್ಧಾರ ಕ್ಷೆಗೊಳ್ಳಲಾಗಿದೆ

ಆಂಧ್ರಪ್ರದೇಶ ಅಮರಾವತಿಯ ಸಚಿವಾಲಯದಲ್ಲಿಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಧಮೇಂದ್ರ ಪ್ರಧಾನ್ ಅವರು ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ಅವರನ್ನು ಭೇಟ ಮಾಡಿ ಸಮಾಲೋಚನೆ ನಡೆಸಿದರು ಇದೇ ವೇಳೆ ವಿಜಯವಾಡದಲ್ಲಿ ರಾಜ್ಯಪಾಲ ಭಿಶ್ವಭೂಷನ್ ಹರಿಚಂದನ್ ಅವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಿದರು

ಈ ಸಭೆಯಲ್ಲಿ ಉತ್ತರ ಪ್ರದೇಶದ ಮುಖ್ಯಕಾರ್ಯದರ್ಶಿ ರಾಜೇಂದ್ರ ಕುಮಾರ ತಿವಾರಿ ಹಾಗೂ ಪೊಲೀಸ್ ಮಹಾನಿರ್ದೇಶಕ ಒ ಪಿ ಸಿಂಗ್ ಅವರು ಮುಖ್ಯ ನ್ಯಾಯಮೂರ್ತಿಗಳ ಕಚೇರಿಯಲ್ಲಿ ಭೇಟ ಮಾಡಿ ಚರ್ಚೆ ನಡೆಸಿದರು

ಕಳೆದ ಕೆಲ ದಿನಗಳಿಂದ ಕೇಂದ್ರ ಮತ್ತು ಉತ್ತರ ಪ್ರದೇಶದ ಸರ್ಕಾರ ಕಾನೂನು ಸುವ್ವವಸ್ಥೆ ಕಾಪಾಡುವ ನಿಟ್ಟನಲ್ಲಿ ಈಗಾಗಲೇ ಹಲವು ಕ್ರಮಗಳನ್ನು ಕೈಗೊಂಡಿದ್ದು ವಿವಿಧ ಸಮುದಾಯಗಳ ನಾಯಕರಿಗೆ ಶಾಂತಿ ಕಾಪಾಡುವಂತೆ ಮನವಿ ಮಾಡಿದರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ ಅವರು ಕೂಡ ಈಗಾಗಲೇ ವಿವಿಧ ರಾಜಕೀಯ ಪಕ್ಷಗಳ ನಾಯಕರಿಗೆ ಪ್ರಜೋದನಾತ್ಸಕ ಹೇಳಿಕೆ ನೀಡದಂತೆ ಮನವಿ ಮಾಡಿದ್ದಾರೆ

ಬುಲ್ಬುಲ್ ಚಂಡಮಾರುತ ಪಶ್ಚಿಮ ಬಂಗಾಳ ಮತ್ತು ಒಡಿಶಾ ಕರಾವಳಿ ಜಿಲ್ಲೆಗಳಲ್ಲಿ ಹಾನಿ ಮಾಡುವ ಸಾಧ್ಯತೆಗಳಿದ್ದು ಪರಿಶ್ವಿತಿಯನ್ನು ನಿಭಾಯಿಸಲು ಎಲ್ಲ ಸಿದ್ದತೆ ಮಾಡಿಕೊಳ್ಳುವಂತೆ ರಾಜೀವ್ ಗೌಬಾ ಈ ರಾಜ್ಯಗಳಿಗೆ ಸಲಹೆ ಮಾಡಿದ್ದಾರೆ ಚಂಡಮಾರುತದಿಂದಾಗಿ ಎದುರಾಗುವ ಸಾವು ನೋವು ಆಸ್ತಿಪಾಸ್ತಿ ಹಾನಿ ತಡೆಯಲು ಅಗತ್ಯ ತ್ರಮ ಕೈಗೊಳ್ಳ ಈ ಸಂಬಂಧ ಕೇಂದ್ರಿಂದ ಎಲ್ಲ ರೀತಿಯ ನೆರವನ್ನು ನೀಡಲಾಗುವುದು ಎಂದು ಅವರು ತಿಳಿಸಿದ್ದಾರೆ

ಭಾರತೀಯ ಹವಾಮಾನ ಇಲಾಖೆಯ ಮುನ್ನೂಚನೆ ಪ್ರಕಾರ ಬಂಗಾಳ ಕೊಲ್ಲಿಯನ್ನು ಕೇಂದ್ರವನ್ನಾಗಿರಿಸಿಕೊಂಡು ಬುಲ್ಬುಲ್ ಚಂಡಮಾರುತ ಬೀಸಲಿದ್ದು ಪಶ್ಚಿಮ ಬಂಗಾಳದ ಕರಾವಳಿಗೆ ಭಾನುವಾರ ಬೆಳಿಗ್ಗೆ ವೇಳೆಗೆ ಅಪ್ಪಳಸಲಿದ್ದು ಇದರಿಂದಾಗಿ ಬಾರಿ ಮಳೆಯಾಗುವ ಸಾಧ್ಯತೆ ಇವೆ

ಪಶ್ಚಿಮ ಬಂಗಾಳ ಮತ್ತು ಒಡಿಶಾದ ಸರ್ಕಾರಿ ಅಧಿಕಾರಿಗಳು ಪರಿಸ್ಥಿತಿಯನ್ನು ಎದುರಿಸಲು ಎಲ್ಲ ಅಗತ್ಯ ಕ್ರಮಗಳನ್ನು ಕೈಗೊಳ್ಳುವ ಜೊತೆಗೆ ಮೀನುಗಾರಿಕೆಯನ್ನು ನಿಷೇಧಿಸಿ ಕೆಳ ಹಂತದ ಪ್ರದೇಶದ ಜನರನ್ನು ಸುರಕ್ಷಿತ ಸ್ಥಳಗಳಗೆ ಸ್ಥಳಾಂತರಿಸುವಂತೆ ಸೂಚನೆ ನೀಡಲಾಗಿದೆ

ರಕ್ಷಣಾ ಸಚಿವಾಲಯ ಕರಾವಳಿಯ ಕಾವಲು ಪಡೆ ಮತ್ತು ಭಾರತೀಯ ನೌಕಾಪಡೆಯ ಸಿಬ್ಬಂದಿಗಳು ವಾಯುಸೇನೆ ಭೂಸೇನೆ ಪಡೆಗಳನ್ನು ಪರಿಸ್ಥಿತಿ ಎದುರಿಸಲು ನಿಯೋಜಿಸಲಾಗಿದೆ

ಅಂತಾರಾಷ್ಷೀಯ ಹಾಕಿ ಒಕ್ಕೂಟ ಇಂದು ಈ ಸಂಬಂಧ ಅಧಿಕೃತ ಹೇಳಿಕೆ ನೀಡಿದ್ದು ಭಾರತ ಪುರುಷರ ಹಾಕಿ ಪಂದ್ಯಾವಳಿಯನ್ನು ಆಯೋಜಿಸಲು ಮುಂದಾಗಿದೆ ಎಂದು ತಿಳಿಸಿದೆ

ಸ್ವಿಜರ್ಲ್ಕಾಂಡ್ನ ಲೂಸೆನ್ನಲ್ಲಿ ನಡೆದ ಕಾರ್ಯಕಾರಿ ಮಂಡಳಿ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ಅಂತರಾಷ್ಷೀಯ ಹಾಕಿ ಒಕ್ಕೂಟ ತಿಳಿಸಿದ್ದು ಪುರುಷ ಮತ್ತು ಮಹಿಳೆಯರ ವಿಶ್ವಕಪ್ ಹಾಕಿ ಪಂದ್ಹಾವಳಿಗಳು ನಡೆಯುವ ಸ್ವಳಗಳನ್ನು ಆನಂತರ ಪ್ರಕಟಿಸುವುದಾಗಿ ತಿಳಿಸಿದೆ ಚೀನಾ ಓಪನ್ ಬ್ಯಾಡ್ಮಿಂಟನ್ನ ಸೆಮಿಫೈನಲ್ನಲ್ಲಿ ನಾಳೆ ಭಾರತದ ಪುರುಷರ ಜೋಡಿಯಾದ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಅವರು ಇಂಡೋನೇಷಿಯಾದ ಅಗ್ರ ತ್ರೇಯಾಂಕಿತ ಮಾರ್ಕಸ್ ಫರ್ನಾಡಿ ಗಿಡೆನ್ ಮತ್ತು ಕೆವಿನ್ ಸಂಜಯ ಸುಕಮುಲ್ಲೊ ಅವರನ್ನು ಡಬಲ್ಸ್ ವಿಭಾಗದಲ್ಲಿ ಎದುರಿಸಲಿದ್ದಾರೆ